ಭಾರತವನ್ನು ಜಾಗತಿಕ ಪೆಟ್ರೋಕೆಮಿಕಲ್ಲ್ ಕೈಗಾರಿಕಾ ತಾಣವಾಗಿ ರೂಪಿಸಲು ಪಲವು ಕ್ರಮ ಸಚಿವ ಡಿ

ಪುದುಚೇರಿಯ ಜಿಪ್ಮೇರ್ನ ಜವಾಹರ್ಲಾಲ್ ನೆಹರು ಸ್ನಾತಕೋತ್ತರ ವೈದ್ಯ ಶಿಕ್ಷಣ ಮತ್ತು ಸಂಶೋಧನಾ ಸಂಶ್ಯೆಯಲ್ಲಿ ರಕ್ತನಿಧಿ ಕೇಂದ್ರವನ್ನು ಪ್ರಧಾನಮಂತ್ರಿ ಉದ್ವಾಟಿಸಲಿದ್ದಾರೆ

ನೈವೇಲಿ ನೂತನ ಶಾಖೋತ್ಪನ್ನ ಸ್ಥಾವರವನ್ನು ಅವರು ರಾಷ್ಟಕ್ಷೆ ಸಮರ್ಪಿಸಲಿದ್ದಾರೆ

ಈ ಸ್ಥಾವರದಲ್ಲಿ ಉತ್ಪಾದನೆಯಾಗುವ ವಿದ್ಗುತ್ನಿಂದ ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಪುದುಚೇರಿಗಳಿಗೆ ಪ್ರಯೋಜನವಾಗಲಿದೆ

ಭಾರತವನ್ನು ಜಾಗತಿಕ ಪೆಟ್ರೋಕೆಮಿಕಲ್ಲ್ ಕೈಗಾರಿಕಾ ತಾಣವಾಗಿ ರೂಪಿಸಲು ತಮ್ಮ ಸಚಿವಾಲಯ ಅನೇಕ ಯೋಜನೆಗಳನ್ನು ರೂಪಿಸಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದಗೌಡ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಪೆಟ್ರೋಕೆಮಿಕಲ್ಸ್ ಮತ್ತು ಪ್ಲಾಸ್ಟಿಕ್ ಸಂಸ್ಕರಣಾ ಉದ್ದಮದಲ್ಲಿ ತಂತ್ರಜ್ಞಾನ ನಾವಿನ್ದತೆಗಾಗಿ ನೀಡಲಾಗುವ ರಾಷ್ಟೀಯ ಪ್ರಶಸ್ತಿಗಳನ್ನು ವಿತರಿಸಿ ಮಾತನಾಡಿದ ಸಚಿವರು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಆರು ಪ್ಲಾಸ್ಟಿಕ್ ಪಾರ್ಕ್ಗಳನ್ನು ನಿರ್ಮಿಸುವ ಕಾರ್ಯ ಚಾಲನೆಯಲ್ಲಿದೆ ಹಾಗೆಯೇ ಮಂಗಳೂರು ಮತ್ತು ಗೋರಕ್ ಪುರದಲ್ಲಿ ಇನ್ನೂ ಎರಡು ಪ್ಲಾಸ್ಸಿಕ್ ಪಾರ್ಕ್ಗಳಿಗೆ ತಾತ್ವಕ ಒಪ್ಪಿಗೆ ನೀಡಲಾಗಿದೆ ಇವು ಮುಂಬರುವ ದಿನಗಳಲ್ಲಿ ವಿಶ್ವ ದರ್ಜೆಯ ಪ್ಲಾಸ್ಸಿಕ್ ಕ್ಲೆಗಾರಿಕಾ ಕ್ಲಸ್ಟರ್ಗಳಾಗಿ ಅಭಿವೃದ್ದಿಗೊಳ್ಳಲಿವೆ ಎಂದು ಹೇಳಿದ್ದಾರೆ ಕ್ಲಸ್ಟರ್ಗಳ ಸ್ಮಾಪನೆಯಿಂದ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾಗಲಿದ್ದು

ಮುಂಬರುವ ಐದು ರಾಜ್ಲಗಳ ವಿಧಾನಸಭೆ ಚುನಾವಣೆಯ ದಿನಾಂಕ ಅಂತಿಮಗೊಳಿಸಲು ಕೇಂದ್ರ ಚುನಾವಣಾ ಆಯೋಗ ಇಂದು ಸಭೆ ನಡೆಸಲಿದೆ ಎಂದು ಆಯೋಗದ ಅಧಿಕೃತ ಮೂಲಗಳು ತಿಳಿಸಿವೆ ಉಸ್ತುವಾರಿಯೂ ಆಗಿರುವ ಆಯೋಗದ ಉಪ ಆಯುಕ್ತ ಸುದೀಪ್ ಜೈನ್ ಶುಕ್ರವಾರ ಕೊಲ್ಕತ್ತಾಗೆ ಭೇಟ ನೀಡಲಿದ್ದು ಪೂರ್ವಸಿದ್ದತೆ ಕುರಿತು ಪರಿಶೀಲಿಸಲಿದ್ದಾರೆ ಭೇಟಿಯ ವೇಳೆ ಜಿಲ್ಲಾಡಳಿತ ಹಾಗೂ ಹೊಲೀಸ್ ವರಿಷ್ಣಾಧಿಕಾರಿಗಳೊಂದಿಗೆ ಅವರು ಸರಣಿ ಸಭೆಗಳನ್ನು ನಡೆಸಲಿದ್ದಾರೆ ಪಶ್ಲಿಮ ಬಂಗಾಳ ತಮಿಳುನಾಡು ಅಸ್ತಾಂ ಕೇರಳ ಮತ್ತು ಮದಚೇರಿಯಲ್ಲಿ ಇದೇ ವರ್ಷದ ಮೇ ಅಥವಾ ಜೂನ್ನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಗೆ ಇಂದು ಎರಡನೇ ವಾರ್ಷಿಕೋತ್ಲವ

ರೈತರ ಆದಾಯ ವೃದ್ದಿಸುವ ನಿಟ್ಟನಲ್ಲಿ ದೇಶಾದ್ದಂತ ಎಲ್ಲ ಭೂ ಒಡೆತನದ ರೈತ ಕುಟುಂಬಗಳಿಗೆ ಆರ್ಥಿಕ ಸಹಾಯ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ

ಸಾರ್ವಜನಿಕರು ನಮೋ ಆಪ್ ಅಥವಾ ಮ್ನು ಗೌ ಓಪನ್ ಪೋರಮ್ ಮೂಲಕ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಬಹುದಾಗಿದೆ

ಗುಜರಾತ್ನ ಆರು ನಗರ ಪಾಲಿಕೆಗಳಲ್ಲಿ ಬಿಜೆಪಿ ಅಧಿಕಾರಕ್ಷೇರಲು ಸಜ್ಞಾಗಿದ್ದು ಪಕ್ಷದ ಸಾಧನೆಯನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ ಈ ಗೆಲುವು ಅತಿ ವಿಶೇಷವಾಗಿದೆ ಎರಡು ದಶಕಗಳಿಂದ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಬಿಜೆಪಿ ಇಂಥ ಅದ್ಲುತ ಗೆಲುವು ಸಾಧಿಸಿರುವುದು ಗಮನಾರ್ಹ ಸಾಧನೆಯಾಗಿದೆ ಸಮಾಜದ ಎಲ್ಲ ವರ್ಗದವರಿಂದ ವಿಶೇಷವಾಗಿ ಯುವ ಜನತೆಯಿಂದ ಬಿಜೆಪಿಗೆ ಬೆಂಬಲ ದೊರೆತಿರುವುದು ಹ್ಬದಯಸ್ವರ್ಶಿಯಾಗಿದೆ ಎಂದು ಅವರು ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ

ಗುಜರಾತ್ನ ಅಹಮದಾಬಾದ್ನಲ್ಲಿ ಉನ್ನತೀಕರಿಸಲಾಗಿರುವ ವಿಶ್ವದ ಅತಿ ದೊಡ್ಡದಾದ ಸರ್ದಾರ್ ಪಟೇಲ್ ಕ್ರಿಕೆಟ್ ಕ್ರೀಡಾಂಗಣವನ್ನು ಇಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಉದ್ವಾಟಿಸಲಿದ್ದಾರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಾಲ್ಕು ಪಂದ್ವಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೂರನೇ ಹಾಗೂ ಪಿಂಕ್ ಬಾಲ್ ಟೆಸ್ಟ್ಗೆ ಈ ಕ್ರೀಡಾಂಗಣ ಇಂದು ಆತಿಥ್ಲವಹಿಸಿದೆ ಉದ್ಪಾಟನಾ ಸಮಾರಂಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕ್ರೀಡಾ ಸಚಿವ ಕಿರೆನ್ ರಿಜಿಜು ಸೇರಿದಂತೆ ಹಲವು ಗಣ್ಣರು ಉಪಸ್ಥಿತರಿರಲಿದ್ದಾರೆ ಸಬರಮತಿ ತಟದಲ್ಲಿ ತಲೆ ಎತ್ತಿರುವ ಸರ್ದಾರ್ ಪಟೇಲ್ ಅಥವಾ ಮೊಟೆರಾ ಕ್ರೀಡಾಂಗಣ ವಿಶ್ವದ ಅತಿದೊಡ್ಡ ಕ್ರೀಡಾಂಗಣ ಎಂಬ ಹಿರಿಮೆ ಹೊಂದಿದೆ

ಇತ್ತೀಚಿಗೆ ಈ ಕ್ರೀಡಾಂಗಣವನ್ನು ಉನ್ನತೀಕರಿಸಲಾಗಿದ್ದು